ಸಂಸತ್ತಿನ ಉಭಯ ಸದನಗಳಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಚರ್ಚೆ ಆರಂಭ

ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹಾಗೂ ನ್ಯಾಯಮೂರ್ತಿ ಬಿ

ಗವಾಯ್ ಅವರನ್ನೊ ಳಗೊಂಡ ಪೀಠ ಬಾಧಿತರಾದವರಿಗೆ ಒದಗಿಸಲಾಗುತ್ತಿರುವ ವೈದ್ಯಕೀಯ ಸೌಲಭ್ಯ ಪೌಷ್ಣಿಕಾಂಶ ಹಾಗೂ ನೈರ್ಮಲ್ಯದ ಬಗ್ಗೆ ನ್ಯಾಯಾಲಯಕ್ಕೆ ಪ್ರಮಾಣಪತ್ರ ಸಲ್ಲಿಸುವಂತೆ ಬಿಹಾರ ಸರ್ಕಾರಕ್ಕೆ ನಿರ್ದೇಶಿಸಿದೆ

ಬಿಹಾರದಲ್ಲಿ ತೀವ್ರ ಮೆದುಳಿನ ಉರಿಯೂತದಿಂದ ಮಕ್ಕಳ ಸಾವಿನ ಪ್ರಕರಣಗಳು ವರದಿಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅಪೌಷ್ಠಿಕತೆಯ ವಿರುದ್ದದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ

ಸಂಸತ್ತಿನ ಉಭಯ ಸದನಗಳಲ್ಲಿಂದು ರಾಷ್ಟ ಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಬಗ್ಗೆ ಚರ್ಚೆ ನಡೆಯುತ್ತಿದೆ

ರಾಜ್ಯಸಭೆಯಲ್ಲಿ ಬಿಜೆಪಿಯ ನೂತನ ನೇಮಿತ ಕಾರ್ಯಾಧ್ಯಕ್ಷರಾದ ಜೆ

ನಡ್ದಾ ಚರ್ಚೆಯನ್ನು ಆರಂಭಿಸಿದರು ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಪ್ರತಾಪ್ಚಂದ್ರ ಸಾರಂಗಿ ಅವರು ಚರ್ಚೆಗೆ ಚಾಲನೆ ನೀಡಿದರು

ದೇಶದಲ್ಲಿ ಕ್ವಡಿ ವಲಯದ ಮೇಲೆ ಹವಾಮಾನ ವೈಪರೀತ್ಯದಿಂದ ಆಗಿರುವ ಪ್ರತಿಕೂಲ ಪರಿಣಾಮಗಳ ಪ್ರಮಾಣವನ್ನು ತಿಳಿಯಲು ಕೇಂದ್ರ ಸರ್ಕಾರ ಹಲವು ಅಧ್ಯಯನಗಳನ್ನು ನಡೆಸಿದೆ ಐಸಿಎಆರ್ನ ಹಲವು ಕಾರ್ಯಾಜಾಲ ಕೇಂದ್ರಗಳಿಂದ ದೇಶದ ಆಯ್ದ ಪ್ರದೇಶಗಳಲ್ಲಿ ಕ್ಪಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಏಕಕಾಲಕ್ಲೆ ಈ ಕ್ಷೇತ್ರ ಆಧರಿತ ಅಧ್ಯಯನಗಳನ್ನು ನಡೆಸಲಾಗಿದೆ ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ನೀಡಿರುವ ಲಿಖಿತ ಉತ್ತರದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಸಚಿವರಾದ ನರೇಂದ್ರ ಸಿಂಗ್ ತೋಮರ್ ಈ ಮಾಹಿತಿಯನ್ನು ಒದಗಿಸಿದ್ದಾರೆ ದೇಶದಲ್ಲಿ ಹವಾಮಾನ ಬದಲಾವಣೆಯಿಂದ ಆಗಿರುವ ಪರಿಣಾಮಗಳು ಅಧ್ಯಯನದಿಂದ ಸ್ಪಷ್ಟವಾಗಿರುವುದಾಗಿ ಸಚಿವರು ತಿಳಿಸಿದ್ದಾರೆ

ಹಬ್ಬದ ಸಂದರ್ಭ ವಿಶೇಷ ಸಂದರ್ಭ ಹಾಗೂ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿರುವ ಖುತುಗಳಲ್ಲಿ ವಿಶೇಷ ರೈಲುಗಳ ಸೇವೆಗಳನ್ನು ರೈಲ್ವೆ ಇಲಾಖೆ ಒದಗಿಸಿದೆ

ಸೇನಾ ಸಿಬ್ಬಂದಿ ಸಮಿತಿ ಅಧ್ಯಕ್ಷ ಮತ್ತು ವಾಯುಪಡೆ ಮುಖ್ಯಸ್ಥ ಏರ್ಚೀಫ್ ಮಾರ್ಷಲ್ ಬಿ

ಧನೋವಾ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಕಾರ್ಗಿಲ್ ಕದನದಲ್ಲಿ ಭಾಗಿಯಾಗಿದ್ದ ನಿವೃತ್ತ ಯೋಧರು ಮತ್ತು ಸೇವಾ ನಿರತ ಸೇನಾ ಸಿಬ್ಬಂದಿ ಸಹ ಪಾಲ್ಗೊಳ್ಳುತ್ತಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ವೈಮಾನಿಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ

ಬಾರ್ಮರ್ ಜಿಲ್ಲೆಯ ಬಲೋತ್ರಾ ಉಪವಿಭಾಗದ ಜಸೋಲ್ ಗ್ರಾಮದಲ್ಲಿ ರಾಮಕಥಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾಮಿಯಾನ ದಿಧೀರನೇ ಕುಸಿದು ಬಿದ್ದು ಈ ದುರ್ಘಟನೆ ಸಂಭವಿಸಿದೆ ಈ ವೇಳೆ ಶಾಮಿಯಾನದಲ್ಲಿ ಕುಳಿತಿದ್ದ ಅನೇಕ ಜನರು ಉಸಿರುಗಟ್ಟಿ ಅಥವಾ ವಿದ್ಯುತ್ ಸ್ಪರ್ಶದಿಂದ ಮ್ಬತಪಟ್ಟಿರಬಹುದು ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ ಳಂಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಅವರಿಗೆ ಬಲೋತ್ರಾ ಆಸ್ವತ್ರೆಯಲ್ಲಿ ಚಿಕಿತ್ಪೆ ನೀಡಲಾಗುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪೆಂಡಾಲ್ ಕುಸಿದ ದುರ್ಘಟನೆ ದುರದ್ಬಷ್ಲಕರ ಎಂದಿದ್ದು ಮೃತರ ಕುಟುಂಬ ವರ್ಗದವರ ದುಃಖದಲ್ಲಿ ತಾವು ಭಾಗಿಯಾಗಿದ್ದು ಗಾಯಾಳುಗಳು ಬೇಗನೇ ಗುಣಮುಖರಾಗಲಿ ಎಂದಿದ್ದಾರೆ ಮೃತರ ಕುಟುಂಬ ವರ್ಗದವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಂತ್ಲನ ಹೇಳಿದ್ದಾರೆ ಉತ್ತರಾಖಂಡ್ ರಾಜ್ಯದ ಪಿತೋರಾಘರ್ ಜಿಲ್ಲೆಯಲ್ಲಿ ನಂದಾದೇವಿ ಪರ್ವತ ಶ್ರೇಣಿಯ ಶಿಖರವೊಂದರ ಸಮೀಪ ಕಳೆದ ಕೆಲ ದಿನಗಳಿಂದ ಕಣ್ಟರೆಯಾಗಿದ್ದ ಪರ್ವತಾರೋಹಿಗಳದ್ದು ಎಂದು ಅನುಮಾನಿಸಲಾದ ಏಳು ಶವಗಳನ್ನು ಇಂದು ಬೆಳಗ್ಗೆ ಪತ್ತೆ ಹಚ್ಚಲಾಗಿದೆ

ಎಂಟನೆಯ ಪರ್ವತಾರೋಹಿಯ ಪತ್ತೆಗಾಗಿ ಇಂದು ಶೋಧ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ

ಶವಗಳು ಪತ್ತೆಯಾದ ಸ್ಥಳದ ಸಮೀಪ ಕೆಲವು ಟೆಂಟ್ಗಳು ಮತ್ತಿತರ ಪರ್ವತಾರೋಹಣ ಉಪಕರಣಗಳನ್ನು ಸಹ ಐಟಿಬಿಪಿ ತಂಡ ಪತ್ತೆ ಹಚ್ಚಿದೆ ಜಾಗತಿಕವಾಗಿ ಹೆಚ್ಚುತ್ತಿರುವ ಭಾರತದ ಪ್ರಭಾವಕ್ಕೆ ಸಮನಾಗಿ ನಿಲ್ಲುವಲ್ಲಿ ಬ್ರಿಟನ್ ಹಿಂದೆ ಬಿಳುತ್ತಿದೆ ಎಂದು ಅಲ್ಲಿನ ಸಂಸತ್ತಿನ ವಿಚಾರಣಾ ವರದಿ ತಿಳಿಸಿದೆ ಬಿಲ್ಡಿಂಡ್ ಬ್ರಿಡ್ಜಸ್ ಭಾರತ ಬ್ರಿಟನ್ ಬಾಂಧವ್ಯದ ಪುನರುಜ್ಜೀವನ ಎಂಬ ಈ ವರದಿಯು ಭಾರತದ ಪ್ರವಾಸಿಗರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ವೃತ್ತಿಪರರಿಗೆ ನೀಡುವ ವಿಸಾ ಮತ್ತು ವಲಸೆ ನೀತಿಗಳನ್ನು ಸದಲಿಸಿ ಮರು ಹೊಂದಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದೆ ಭಾರತ ಬ್ರಿಟನ್ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವಲ್ಲಿ ಅಲ್ಲಿನ ಸರ್ಕಾರ ವಿಫಲವಾಗಿದೆ ಎಂದೂ ಈ ವರದಿಯಲ್ಲಿ ದೂರಲಾಗಿದೆ ಭಾರತೀಯ ರಿಸರ್ವ್ಬ್ಯಾಂಕ್ ಆರ್ಬಿಐನ ಡೆಪ್ಯೂಟಿ ಗವರ್ನರ್ ವಿರಲ್ ಆಚಾರ್ಯ ತಮ್ಮ ಅವಧಿಗೆ ಆರು ತಿಂಗಳ ಮುಂಚೆತವಾಗಿಯೇ ರಾಜಿನಾಮೆ ನೀಡಿದ್ದಾರೆ ಅವರು ಹಣಕಾಸು ನೀತಿ ಇಲಾಖೆಯ ಮುಖ್ಯಸ್ಥರಾಗಿದ್ದರು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ಆಚಾರ್ಯ ಅವರನ್ನು ಮೂರು ವರ್ಷದ ಅವಧಿಗೆ ನೇಮಿಸಿಕೊಳ್ಳಲಾಗಿತ್ತು

ಈಗ ಆರ್ಬಿಐನಲ್ಲಿ ಉಪ ಗವರ್ನರ್ಗಳಾಗಿ ಎನ್ ಎಸ್ ವಿಶ್ವನಾಥನ್ ಬಿ

ಕನುಂಗೊ ಮತ್ತು ಎಂ

ಜೈನ್ ಈ ಮೂವರು ಉಳಿದಿದ್ದಾರೆ ಜಮ್ಮು ಕಾಶ್ಟೀರದ ಮಾತಾ ವೈಷ್ಣೋದೇವಿ ಮಂದಿರದಲ್ಲಿ ಪ್ರತ್ಯೇಕ ವಿಪತ್ತು ಪ್ರತಿಸ್ಪಂದನಾ ಪಡೆ ಮುಂದಿನ ವರ್ಷದ ಸೆಪ್ಟೆಂಬರ್ ವೇಳೆಗೆ ರಚನೆಯಾಗಲಿದೆ

ಜೀವಹಾನಿ ಅಥವಾ ಆಸ್ತಿಪಾಸ್ತಿ ಹಾನಿ ಕುರಿತಂತೆ ತಕ್ಷಣಕ್ಕೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ

ಪೆಸಿಫಿಕ್ ಸುನಾಮಿ ಮುನ್ನೆಚ್ಚರಿಕೆ ಕೇಂದ್ರ ನೀಡಿರುವ ಮಾಹಿತಿಯಂತೆ ಭೂಕಂಪದ ಕೇಂದ್ರಬಿಂದು ನೆಲದ ಆಳದಲ್ಲಿ ಇರುವುದರಿಂದ ಸುನಾಮಿ ಬೆದರಿಕೆ ಇಲ್ಲ

ಇತ್ತೀಚೆಗೆ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಶ್ರೀಲಂಕಾವನ್ನು ಸೋಲಿಸಿರುವುದು ಬಾಂಗ್ಲಾದೇಶ ತಂಡಕ್ಕೆ ಕೊಂಚ ನಿರಾಳತೆಯನ್ನು ತಂದಿದೆ ಮತ್ತು ಪಂದ್ಯಾವಳಿಯಿಂದ ಈಗಾಗಲೇ ಹೊರಗಿರುವ ಅಫ್ಟಾನಿಸ್ತಾನ ತಂಡದ ಎದುರು ದೊಡ್ಡ ರನ್ ಮೊತ್ತದೊಂದಿಗೆ ಗೆಲುವು ದಾಖಲಿಸಲು ಮಷರೇಫ್ ಮೊರ್ತಝಾ ನೇತ್ಪತ್ವದ ಬಾಂಗ್ಲಾ ತಂದ ಕಾತುರದಿಂದ ಕಾಯುತ್ತಿದೆ ಈ ಮೂಲಕ ಸೆಮಿಫೈನಲ್ ಸುತ್ತಿನಲ್ಲಿ ಜಾಗವನ್ನು ಭದ್ರ ಮಾಡಿಕೊಳ್ಳುವ ವಿಶ್ವಾಸದೊಂದಿಗೆ ಬಾಂಗ್ಲಾ ತೆಂಡ ಇಂದು ಮೈದಾನಕ್ಕೆ ಇಳಿಯಲಿದೆ